ವಿಶ್ವಸಂಸ್ಲೆ ನಿನ್ನೆ ಆಯೋಜಿಸಿದ್ಲ ಜಾಗತಿಕ ಪವಾಮಾನ ಸಮಾವೇಶ ಉದ್ಲೇಶಿಸಿ ಮಾತನಾಡಿದ ಮೋದಿ ಅವರು ಬರೀ ಬಾಯಿ ಮಾತಿನಿಂದ ಪವಾಮಾನ ಬದಲಾವಣೆಯ ಅಪಾಯ ತಪ್ಪಿಸಲು ಸಾಧ್ಯವಿಲ್ಲ ಈ ದಿಸೆಯಲ್ಲಿ ವರ್ತನೆಯಲ್ಲಿ ಪರಿವರ್ತನೆ ರೂಢಿಸಿಕೊಂಡರೆ ಮಾತ್ರ ಪ್ರಗತಿ ಸಾಧ್ಯ ಎಂದು ಜಾಗತಿಕ ನಾಯಕರಿಗೆ ಕರೆ ನೀಡಿದ್ದಾರೆ ಆರೋಗ್ಟ ಕ್ಷೇತ್ರದಲ್ಲಿ ಭಾರತ ಕೈಗೊಂಡಿರುವ ಹಲವಾರು ಯೋಜನೆಗಳ ಬಗ್ಗೆ ಮೋದಿ ಇದೇ ಸಂದರ್ಭದಲ್ಲಿ ಮಾಹಿತಿ ನೀಡಿದರು ಆಯುಷ್ಮಾನ್ ಭಾರತ್ ಮೂಲಕ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಬೃಹತ್ ಆರೋಗ್ಯ ವಿಮಾ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದು ಮೋದಿ ತಿಳಿಸಿದರು ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿಯೇ ಮೋದಿ ಅವರು ಹವಾಮಾನ ರಕ್ಷಣೆಗೆ ಭಾರತದ ಬದ್ಗತೆ ಏನು ಎನ್ನುವುದನ್ನು ವಿವರಿಸಿದ್ದರು ಪರಿಸರವನ್ನು ಉಳಿಸಬೇಕಾದರೆ ಜಾಗತಿಕ ಆಂದೋಲನ ಕೈಗೊಳ್ಳಬೇಕಾದ ಅಗತ್ತವಿದೆ

ಭಾರತದ ಸ್ವಾತಂತ್ರ್ಯ ದಿನದಂದು ಪ್ಲಾಸ್ಟಿಕ್ ಮುಕ್ತ ಭಾರತಕ್ಕೆ ಚಾಲನೆ ನೀಡಲಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡುತ್ತಿದ್ದ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಆಗಮಿಸಿದರು ಮೋದಿ ಭಾಷಣ ಆಲಿಸಿದ ನಂತರ ಟ್ರಂಪ್ ನಿರ್ಗಮಿಸಿದರು ನಂತರ ಮೋದಿ ಅವರು ಖತಾರ್ನ ತಮೀಮ್ ಬಿನ್ ಪಮದ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಪ್ರಧಾನಮಂತ್ರಿ ನರೇಂದ್ರಮೋದಿ ಅಮೆರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ನ್ನೂಯಾರ್ಕ್ನಲ್ಲಿಂದು ಮತ್ತೆ ಭೇಟಿ ಮಾಡಲಿದ್ದಾರೆ ಹೌಡಿ ಮೋದಿ ಕಾರ್ಕ್ರಮ ಹಾಗೂ ಜಾಗತಿಕ ತಾಪಮಾನ ಸಮಾವೇಶದ ನಂತರ ನರೇಂದ್ರಮೋದಿ ಅವರ ಅಮೆರಿಕಾ ಭೇಟಿಯಲ್ಲಿ ಮೂರನೇ ಬಾರಿ ಟ್ರಂಪ್ ಅವರನ್ನು ಭೇಟಿಯಾಗುತ್ತಿದ್ದಾರೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ನಂತರ ಮೋದಿ ಭಾರತ ಪೆಸಿಫಿಕ್ ದ್ವೀಪ ರಾಷ್ಷಗಳ ನಾಯಕರ ಸಭೆಯಲ್ಲಿ ಭಾಗವಒಸಲಿದ್ದಾರೆ

ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಭಾರತದಲ್ಲಿ ಸ್ವಚ್ಛತಾ ಅಭಿಯಾನ ನೈರ್ಮಲ್ಯ ಹಾಗೂ ಬಯಲು ಶೌಚ ಮುಕ್ತ ಯೋಜನೆಯನ್ನು ಪರಿಣಾಮಕಾರಿ ಜಾರಿಗೆ ತಂದ ಹಿನ್ನೆಲೆಯಲ್ಲಿ ಮೋದಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಎಂದು ಬಿಲ್ ಮೆಲಿಂಡಾ ಫೌಂಡೇಷನ್ ಪ್ರಕಟಣೆಯಲ್ಲಿ ತಿಳಿಸಿದೆ

ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಡರಿ ಹೇಳಿದ್ದಾರೆ ನಿನ್ನೆ ಸಂಜೆ ಜೈಮರದಲ್ಲಿ ಭಾರತೀಯ ಜನತಾ ಪಕ್ಷ ಆಯೋಜಿಸಿದ್ದ ರಾಷ್ಟೀಯ ಏಕತಾ ಅಭಿಯಾನ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು ಕಾಂಗ್ರೆಸ್ನ ನೀತಿಗಳಿಂದಾಗಿ ಜಮ್ಮ ಮತ್ತು ಕಾಶ್ಮೀರ ಹಿಂದೆ ಉಳಿದಿತ್ತು ಎಂದರು

ತಮ್ನ ಇತ್ತೀಚಿನ ಯುಎಇ ಪ್ರವಾಸದ ವೇಳೆ ಎಮಿರೇಟ್ಸ್ ಸುದ್ದಿಸಂಸ್ವೆಯೊಂದಕ್ಕೆ ವಿಶೇಷ ಸಂದರ್ತನ ನೀಡಿದ ಪಿಯೂಷ್ ಗೋಯಲ್ ಹಲವು ಮಾಹಿತಿ ನೀಡಿದರು

ದೆಹಲಿಯಲ್ಲಿ ಜನಗಣತಿ ಕಟ್ಟಡದ ಶಂಕುಸ್ಟಾಪನಾ ಸಮಾರಂಭದಲ್ಲಿ ಭಾಗಿಯಾಗಿ ಮಾತನಾಡಿದ ಅಮಿತ್ ಶಾ ಇಲ್ಲಿಯವರೆಗೆ ಪೇಪರ್ ಮೂಲಕ ಜನಗಣತಿ ಮಾಡಲಾಗುತಿತ್ತು ಎಂದರು

ಈ ಆ್ಯಪ್ನಲ್ಲಿ ಕುಟುಂಬದ ಎಲ್ಲ ಮಾಹಿತಿಗಳು ಅಳವಡಿಸಬಹುದಾಗಿದೆ ಇದೊಂದು ಕ್ರಾಂತಿಕಾರಿ ಕ್ರಿಯಾಶೀಲ ಹಾಗೂ ಪರಿಣಾಮಕಾರಿ ಕ್ರಮವಾಗಲಿದೆ ಎಂದು ಅಮಿತ್ ಶಾ ಹೇಳಿದರು ಪೇಪರ್ಗಳಲ್ಲಿ ಸಂರ್ಣರ್ಣ ದಾಖಲೆಯನ್ನು ಪೊಂದುವ ಬದಲು ಡಿಜಿಟಲ್ ತಂತ್ರಜ್ಞಾನದಲ್ಲಿ ಮಾಹಿತಿ ಶೇಖರಿಸಿದರೆ ಬೆರಳ ತುದಿಯಲ್ಲೇ ಎಲ್ಲವೂ ಲಭ್ಯವಾಗಲಿದೆ ಎಂದು ಅವರು ತಿಳಿಸಿದರು

ಇಲ್ಲಿಯವರೆಗೆ ನಡೆಯುತ್ತಿದ್ದ ವೇಪರ್ ಸಮೀಕ್ಷೆಯನ್ನು ಈ ಅಪ್ಲಿಕೇಶನ್ ಡಿಜೆಟಲ್ ಸಮೀಕ್ಷೆಯನ್ನಾಗಿ ಪರಿವರ್ತನೆ ಮಾಡಲಿದೆ ಎಂದರು

ಮುಂಬರುವ ಪರಿಯಾಣ ಮತ್ತು ಮಪಾರಾಷ್ಷ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮಾದರಿ ನೀತಿ ಸಂಹಿತೆ ಪಾಗೂ ಇತರೆ ಸಿದ್ದತೆಗಳು ಪರಿಣಾಮಕಾರಿಯಾಗಿ ಜಾರಿಯಾಗುವಂತೆ ನೋಡಿಕೊಳ್ಳಬೇಕು ಎಂದು ಚುನಾವಣಾ ವೀಕ್ಷಕರಿಗೆ ಮುಖ್ಯ ಚುನಾವಣೆ ಆಯುಕ್ತ ಸುನಿಲ್ ಅರೋರಾ ಸೂಚನೆ ನೀಡಿದ್ದಾರೆ ಪಾರದರ್ಶಕ ಪಾಗೂ ನಿಷ್ಷಕ್ಷಪಾತವಾಗಿ ಮತ್ತು ಸುಸೂತ್ರವಾಗಿ ಚುನಾವಣೆ ನಡೆಸುವ ಓನ್ನೆಲೆಯಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಯಾವುದೇ ರೀತಿಯ ಲೋಪದೋಷಗಳು ಬರಬಾರದು ಎಂದು ಆಯುಕ್ತರು ತಿಳಿಸಿದ್ದಾರೆ ಚುನಾವಣೆ ವೀಕ್ಷಕರಿಗೆ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಕಾರ್ಯಾಗಾರದಲ್ಲಿ ಸುನಿಲ್ ಅರೋರಾ ಸೂಚನೆ ನಿಡಿದರು

ಮೊಲೀಸ್ ಪಾಗೂ ಅಭ್ವರ್ಧಿಗಳ ಚುನಾವಣೆ ವೆಚ್ಚ ಮೇಲೆ ನಿಗಾ ಇಡುವ ವೀಕ್ಷಕರು ಸೂಕ್ತ ಕ್ರಮಗಳನ್ನು ಪಾಲಿಸಬೇಕು ಎಂದು ಸುನಿಲ್ ಅರೋರಾ ಖಡಕ್ ಸೂಚನೆ ನೀಡಿದಾರೆ

ಈ ನಡುವೆ ಮಹಾರಾಷ್ಟ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಿವ್ವತ್ತ ಐಆರ್ಎಸ್ ಅಧಿಕಾರಿಗಳಾದ ಮಧು ಮಹಾಜನ್ ಮತ್ತು ಬಿ ಮುರಳಿ ಕುಮಾರ್ ಅವರನ್ನು ವಿಶೇಷ ವೆಚ್ವ ನಿಗಾ ವೀಕ್ಷಕರನ್ನಾಗಿ ಚುನಾವಣೆ ಆಯೋಗ ನೇಮಕ ಮಾಡಿದೆ

ಅಮೆರಿಕ ಬಲ್ಗೇರಿಯಾ ಕ್ಯೂಬಾ ಟರ್ಕಿ ಸೇರಿದಂತೆ ಹಲವು ದೇಶಗಳಲ್ಲಿ ಇದ್ದ ಪ್ರವಾಸಿಗರನ್ನು ವಾಪಸ್ ಕರೆಸಿದೆ ವಿಶ್ವದ ಅತ್ಯಂತ ಪಳೆಯ ಟ್ರಾವೆಲ್ ಕಂಪನಿ ಥಾಮಸ್ ಕುಕ್ ದಿವಾಳಿಯಾಗಿ ಪತನವಾಗಿದೆ ಕಂಪನಿಯ ಟೂರ್ ಪ್ಡಾಕೇಜ್ ಖರೀದಿಸಿ ಪ್ರವಾಸದಲ್ಲಿರುವ ಜಗತ್ತಿನಾದ್ಯಂತ ಲಕ್ಷಾಂತರ ಪ್ರವಾಸಿಗರಿಗೆ ಇದರಿಂದ ಅಡಚಣೆ ಉಂಟಾಗಿದೆ

ಸರಕಾರ ಪರಿಹಾರ ಕೊಡುವುದು ನೈತಿಕವಾಗಿ ಸರಿಯಲ್ಲ ಎಂದು ಬ್ರಿಟಿಷ್ ಪ್ರಧಾನಿ ಬೋರಿಸ್ ಜಾನ್ಸನ್ ಹೇಳಿದ್ದಾರೆ

ಕಂಪನಿ ಪತನವಾದ ಪರಿಣಾಮ ಅದನ್ನು ಸ್ಥಗಿತಗೊಳಿಸಿದೆ

ಸೂರತ್ನಲ್ಲಿ ಇಂದು ಸರಣಿಯ ಮೊದಲ ಪಂದ್ಯ ನಡೆಯಲಿದೆ

ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನು ಹರ್ಮನ್ಪ್ರೀತ್ ಕೌರ್ ಮುನ್ನಡೆಸಲಿದ್ಲಾರೆ ತಂಡದಲ್ಲಿ ಸ್ಪತಿ ಮಂದನಾ ಶಿಖಾ ಪಾಂಡೆ ಮೂಜಾ ವಸ್ತಕರ್ ಹಾಗೂ ಪ್ರಸಕ್ತ ವರ್ಷದಲ್ಲಿ ಅರ್ಜುನ್ ಪ್ರಶಸ್ತಿಗೆ ಪಾತ್ರರಾದ ಲೆಗ್ ಸ್ವಿನ್ನರ್ ಮೂನಮ್ ಯಾದವ್ ತಂಡದಲ್ಲಿ ಇದ್ದಾರೆ

ಆಕಾಶವಾಣಿಯು ಪಂದ್ಯದ ನೇರ ಪ್ರಸಾರ ವೀಕ್ಷಕ ವಿವರಣೆಯನ್ನು ಒಂದಿ ಮತ್ತು ಇಂಗ್ಲಿಷ್ನಲ್ಲಿ ಪ್ರಸಾರ ಮಾಡಲಿದೆ

ಎಫ್ಎಂ ರೇನ್ಬೋ ಹಾಗೂ ಇತರೆ ಪೆಚ್ಚುವರಿ ತರಂಗಾಂತರಗಳಲ್ಲಿ ಪಂದ್ಲದ ವೀಕ್ಷಕ ವಿವರಣೆ ಆಲಿಸಬಹುದಾಗಿದೆ ಇಂಚಿಯಾನ್ನಲ್ಲಿಂದು ಕೊರಿಯಾ ಓಪನ್ ಬ್ಲಾಡ್ನಿಂಟನ್ ಪಂದ್ನಾವಳಿ ಆರಂಭವಾಗಲಿದ್ಲು ವಿಶ್ವ ಚಾಂಪಿಯನ್ ಪಿ ವಿ ಸಿಂಧು ಈ ಬಾರಿಯ ಬಿಡಬ್ಲ್ಯೂಎಫ್ ವಿಶ್ವ ಅಗ್ರಪಟ್ಟವನ್ನು ಮುಂದುವರೆಸಲು ಕಾತರರಾಗಿದ್ದಾರೆ ಆರಂಭಿಕ ಪಂದ್ಯದಲ್ಲಿ ಸಿಂಧು ಅಮೆರಿಕಾದ ಬೇವೆನ್ ಝಾಂಗ್ ಅವರನ್ನು ಎದುರಿಸಲಿದ್ದಾರೆ ಎಂಟನೇ ಶ್ರೇಯಾಂಕಿತ ಸ್ನೆನಾ ನೆಹ್ಲಾಲ್ ಕೊರಿಯಾದ ಕಿಮ್ ಗಾ ಯೂನ್ ಅವರನ್ನು ಮುಖಾಮುಖಿಯಾಗಲಿದ್ದಾರೆ ಮರುಷರ ಸಿಂಗಲ್ಸ್ ಪಂದ್ನಾವಳಿಯಲ್ಲಿ ಬಿ ಸಾಯಿ ಪ್ರಣೀತ್ ಐದನೇ ಶ್ರೇಯಾಂಕಿತ ಡೆನ್ನಾರ್ಕ್ನ ಆಂಡರ್ ಆಂಟೋನ್ಸನ್ ಅವರನ್ನು ಎದುರಿಸಲಿದ್ದರೆ ಪರುಪಳ್ಳಿ ಕತ್ತಪ್ ಅರ್ಹತಾ ಸುತ್ತಿನಿಂದ ಬಂದವರೊಂದಿಗೆ ತಮ್ಮ ಮೊದಲ ಸುತ್ತಿನ ಪಂದ್ಯ ಆಡಲಿದ್ದಾರೆ ಮರುಷರ ಡಬಲ್ಸ್ ಪಂದ್ಯಾವಳಿಯಲ್ಲಿ ಸಾತ್ವಿಕ್ ರಾಜ್ ರಾಂಕಿರೆಡ್ಡಿ ಹಾಗೂ ಚಿರಾಗ್ಶೆಟ್ಲಿ ನಾಲ್ಲನೇ ಶ್ರೇಯಾಂಕಿತ ಜಪಾನ್ನ ಶಕೇಶಿ ಕಮುರಾ ಹಾಗೂ ಕಿಯಾಗೋ ಸೋನೋಡಾ ಅವರನ್ನು ಮೊದಲ ಸುತ್ತಿನಲ್ಲಿ ಮುಖಾಮುಖಿಯಾಗಲಿದ್ದಾರೆ